ಚೀನಾ ಭಾರತೀಯ ಸೇನೆಯಿಂದ ತಕ್ಕ ಪ್ರತ್ಯುತ್ತರ ವಿದೇಶಾಂಗ ಸಚಿವಾಲಯ ಹೇಳಿಕೆ

ಲಕ್ಷಕ್ಕಿಂತ ಹೆಚ್ಚಿನ ಮಾಸ್ಕ್ ತಯಾರಿಕೆ

ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಇಂದು ಸಭೆ

ಕಳೆದ ಮೇ ತಿಂಗಳಿಂದ ವಾಸ್ತವಿಕ ಗಡಿ ರೇಖೆ ಎಲ್ಎಸಿ ಬಳಿ ಹೆಚ್ಚಿನ ಸಂಖ್ಯೆಯ ಸೇನಾಪಡೆ ಮತ್ತು ಶಸ್ತಾಸ್ತ್ರಗಳನ್ನು ನಿಯೋಜಿಸುವ ಮೂಲಕ ಚೀನಾ ಗದಿ ಶಾಂತಿ ಕುರಿತ ದ್ವಿಪಕ್ಷೀಯ ಒಪ್ಪಂದಗಳನ್ನು ಉಲ್ಲಂಘಿಸಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ

ಇದಕ್ಕೆ ಪ್ರತಿಯಾಗಿ ಭಾರತ ಸಹ ಗಡಿ ಭಾಗದಲ್ಲಿ ಹೆಚ್ಚುವರಿ ಸೇನಾಪಡೆ ನಿಯೋಜಿಸಿದೆ ಎಂದು ತಿಳಿಸಿದ್ದಾರೆ ಗಲ್ಲಾನ್ ಕಣಿವೆ ಪ್ರದೇಶದಲ್ಲಿ ಭಾರತೀಯ ಪಡೆಗಳ ಸಾಂಪ್ರದಾಯಿಕ ಗಸ್ತು ಪ್ರಕ್ರಿಯೆಗೆ ಚೀನಾ ಹಿಂಸಾತ್ಮಕ ಕ್ರಮ ಕ್ಷೆಗೊಂಡಿದ್ದು ಇದರಿಂದ ಸಂಘರ್ಷಕ್ಕೆ ದಾರಿಯಾಯಿತು ಇದನ್ನು ಶಮನಗೊಳಿಸಲು ದ್ವಿಪಕ್ಷೀಯ ಒಪ್ಪಂದಗಳು ಹಾಗೂ ಔಪಚಾರಿಕತೆ ಅನುಸಾರ ಸೇನಾ ಕಮಾಂಡರ್ಗಳು ಮಾತುಕತೆ ನಡೆಸಿದ್ದಾರೆ ಚೀನಾದ ಕ್ರಮದ ವಿರುದ್ದ ರಾಜತಾಂತ್ರಿಕ ಮತ್ತು ಮಿಲಿಟರಿ ಮಾತುಕತೆ ವೇದಿಕೆಯಲ್ಲಿ ಭಾರತ ತನ್ನ ಪ್ರತಿರೋಧ ವ್ಯಕ್ತಪಡಿಸಿದ್ದು ಗಡಿ ಭಾಗದಲ್ಲಿ ಚೀನಾದಿಂದ ಯಾವುದೇ ಬದಲಾವಣೆ ಕ್ರಮಗಳನ್ನು ಒಪ್ಪುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಿದೆ ದ್ಲಿಪಕ್ಷೀಯ ಒಪ್ಸಂದಗಳ ಮೂಲ ಆಶಯವಾದ ಶಾಂತಿ ಕಾಪಾಡುವುದರ ಅಗತ್ಯತೆಯನ್ನು ಭಾರತ ಒತ್ತಿ ಹೇಳಿರುವುದಾಗಿ ವಿದೇಶಾಂಗ ವಕ್ತಾರರು ತಿಳಿಸಿದ್ದಾರೆ

ಪ್ರಸಕ್ತ ಪಿಪಿಇ ಕಿಟ್ಗಳ ಬೇಡಿಕೆ ಪೂರೈಸಲು ರೈಲ್ವೆ ಕಾರ್ಯಾಗಾರಗಳಲ್ಲಿ ಎಲ್ಲ ಕ್ರಮ ಕೈಗೊಳ್ಳಲಾಗಿದ್ದು ಮಾಸ್ಕ್ ಸ್ಯಾನಿಟೈಸರ್ ಸೇರಿದಂತೆ ಅಗತ್ಯ ಸುರಕ್ಷತಾ ಪರಿಕರಗಳನ್ನು ತಯಾರಿಸಲಾಗುತ್ತಿದೆ ಅಲ್ಲದೆ ಕ್ಷೇತ್ರೀಯ ಫಟಕಗಳಲ್ಲಿ ಪಿಪಿಇ ಕಿಟ್ಗಳ ತಯಾರಿಕೆಗೆ ಅಗತ್ಯ ಕಚ್ಚಾವಸ್ತುಗಳನ್ನು ಖರೀದಿಸಲಾಗುತ್ತಿದೆ ಎಂದು ಸಚಿವಾಲಯ ವಿವರ ನೀಡಿದೆ

ಎಂ ಕಾನ್ವೀಕರ್ ನೇತೃತ್ವದ ವಿಭಾಗೀಯ ಪೀಠಕ್ಕೆ ಸಿಬಿಎಸ್ಇ ತಿಳಿಸಿದೆ ಪರೀಕ್ಷೆ ರದ್ದುಪಡಿಸುವಂತೆ ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಗಳ ವಿಚಾರಣೆ ವೇಳೆ ವಿವರ ನೀಡಿದ ಸಿಬಿಎಸ್ಇ ಮುಂದೆ ನಡೆಸಲಾಗುವ ಪರೀಕ್ಷೆ ಅಥವಾ ಹಿಂದಿನ ಸಾಧನೆ ಆಧಾರದ ಮೇಲೆ ಮೌಲ್ಯಾಂಕನ ಈ ಎರಡು ಪ್ರಕ್ರಿಯೆಗಳಲ್ಲಿ ಯಾವುದಾದರು ಒಂದನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳಬಹುದು ಎಂದು ತಿಳಿಸಿದೆ ಬೆಂಗಳೂರಿನಲ್ಲಿ ಲಾಕ್ಡೌನ್ ಇರುವುದಿಲ್ಲ ಆದರೆ ಸೋಂಕಿತರು ಹೆಚ್ಚಿರುವ ಪ್ರದೇಶಗಳನ್ನು ಸೀಲ್ಡೌನ್ ಮಾಡಲಾಗುವುದು ಎಂದು ಕಂದಾಯ ಸಚಿವ ಆರ್ ಅಶೋಕ ತಿಳಿಸಿದ್ದಾರೆ

ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಸಭೆಯ ಬಳಿಕ ವಿವರ ನೀಡಿದ ಸಚಿವ ಅಶೋಕ ಪರೀಕ್ಷಾ ವರದಿ ಬಂದು ಸೋಂಕು ದೃಢಪಟ್ಷ ನಂತರ ತ್ವರಿತವಾಗಿ ಸೋಂಕಿತರನ್ನು ಆಸ್ಪತ್ರೆಗೆ ದಾಖಲಿಸುವ ಬಗ್ಗೆ ಕ್ರಮ ವಹಿಸಲು ಸೂಚಿಸಲಾಗಿದೆ

ಖಾಸಗಿ ಆಸ್ಸತ್ರೆಗಳೊಂದಿಗೆ ಸಭೆ ನಡೆಸಿ ಕೋವಿಡ್ ಚಿಕಿತ್ಸೆಗೆ ವ್ಯವಸ್ತೆ ಮಾಡಲು ಸಚಿವರಿಗೆ ಸೂಚಿಸಲಾಗಿದೆ ಹೆಚ್ಚುತ್ತಿರುವ ಪ್ರಕರಣಗಳಿಗೆ ತಕ್ಕಂತೆ ಹಾಸಿಗೆಗಳ ಲಭ್ಯತೆಯನ್ನು ಖಾತರಿ ಪದಿಸುವ ನಿಟ್ಟಿನಲ್ಲಿ ರೋಗ ಲಕ್ಷಣ ಕದಿಮೆ ಇರುವವರಿಗೆ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಹಾಗೂ ರೋಗ ಲಕ್ಷಣ ಇಲ್ಲದವರಿಗೆ ಖಾಸಗಿ ಹೋಟೆಲ್ಗಳು ಹಾಗೂ ಹಜ್ ಭವನದಲ್ಲಿ ಚಿಕಿತ್ಪಾ ಸೌಲಭ್ಯ ಕಲ್ಲಿಸಲು ತೀರ್ಮಾನಿಸಲಾಗಿದೆ ಇಲಾಖೆಗಳು ಈ ನಿಟ್ಟಿನಲ್ಲಿ ಸಮನ್ನಯದಿಂದ ಕ್ರಮ ವಹಿಸುವಂತೆ ಸೂಚಿಸಲಾಯಿತು

ದೇಶದಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡ ನಂತರ ದಿನವೊಂದರಲ್ಲಿ ವರದಿಯಾದ ಅತಿಹೆಚ್ಚಿನ ಪ್ರಕರಣಗಳು ಇವಾಗಿವೆ

ಭಾರತೀಯ ರೆಡ್ಕ್ರಾಸ್ ಸಂಸ್ಥೆ ನೂತನವಾಗಿ ನಿರ್ಮಿಸಿರುವ ಇ ರಕ್ತ ಸೇವೆ ಯೋಜನೆಗೆ ಕೇಂದ್ರ ಆರೋಗ್ನ ಸಚಿವ ಡಾ ಹರ್ಷವರ್ಧನ್ ನವದೆಹಲಿಯಲ್ಲಿ ನಿನ್ನೆ ಚಾಲನೆ ನೀಡಿದರು

ಆರೋಗ್ಯ ಸಚಿವಾಲಯದ ಜಂಟಿ ಕಾರ್ಯದರ್ಶಿಗಳು ಇದರ ನೇತೃತ್ವ ವಹಿಸಿದ್ದಾರೆ

ದೇಶದಲ್ಲೇ ಮಹಾರಾಷ್ಟ್ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳನ್ನು ಹೊಂದಿದ ರಾಜ್ಯವಾಗಿದೆ

ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ನನಾಥ್ ಹಾಗೂ ಹಲವು ಸಚಿವರು ಭಾಗವಹಿಸಲಿದ್ದಾರೆ

ಉತ್ತರ ಪ್ರದೇಶ ಸರ್ಕಾರ ಸ್ವಾವಲಂಬಿ ಉತ್ತರ ಪ್ರದೇಶ ರೋಜ್ಗಾರ್ ಅಭಿಯಾನ್ ಎಂಬ ವಿಶಿಷ್ವ ಉಪಕ್ರಮಕ್ಕೆ ಮುಂದಾಗಿದೆ ಇದು ಉದ್ಯಮಗಳು ಮತ್ತು ಇತರ ಸಂಸ್ದೆಗಳ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೂಪಿಸುತ್ತಿರುವ ಕಾರ್ಯಕ್ರಮಗಳಾಗಿವೆ ಈ ಅಭಿಯಾನ ಉದ್ಯೋಗಾವಕಾಶ ಸೃಷ್ವಿ ಸ್ಥಳೀಯ ಉದ್ಯಮಶೀಲತೆಗೆ ಪ್ರೋತ್ಸಾಹ ಉದ್ಯೋಗಾವಕಾಶ ಹೆಚ್ಚಳ ಕೈಗಾರಿಕಾ ಸಂಘ ಸಂಸ್ಠೆಗಳೊಂದಿಗೆ ಸಹಭಾಗಿತ್ವ ವೃದ್ದಿ ಮುಂತಾದ ಅಂಶಗಳಿಗೆ ಆದ್ಯತೆ ನೀಡಿದೆ